ಪ್ರಸಕ್ತ ಪಣಕಾಸು ವರ್ಷದಲ್ಲಿ ಜಿ ಡಿ ಪಿ

ಕೊರೋನಾ ವೈರಾಣು ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೋಂಕಿನ ಸಂಭಾವ್ದ ಪ್ರಕರಣಗಳ ಚಿಕಿಸ್ಸೆಗೆ ತುರ್ತು ಚಿಕಿತ್ಸಾ ಫಟಕ ಸಜ್ಜು

ಭೈರಪ್ಪ ಅವರಿಗೆ ಅಂಬಿಕಾತನಯದತ್ತ ರಾಷ್ಷೀಯ ಪ್ರಶಸ್ತಿ ಪ್ರದಾನ ಈಗ ವಾರ್ತೆಗಳ ವಿವರ ಮುಂಬರುವ ಮೂರು ದಿನಗಳಲ್ಲಿ ರಾಜ್ಯ ಸಚಿವ ಸಂಮಟದ ವಿಸ್ತರಣೆಯಾಗಲಿದೆ ಎಂದು ಮುಖ್ಯಮಂತ್ರಿ ಬಿ

ಹೊಸ ದಿಲ್ಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಗ್ಬಹ ಖಾತೆ ಸಚಿವ ಅಮಿತ್ ಶಹಾ ಹಾಗೂ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ರಾಜ್ಯದ ಬಿಜೆಪಿ ಮುಖಂಡರೊಂದಿಗೆ ಸಮಾಲೋಚಿಸಿ ಬಳಿಕ ಸಂಮಟ ವಿಸ್ತರಣೆ ದಿನಾಂಕವನ್ನು ನಿಗದಿಪಡಿಸುವುದಾಗಿ ಯಡಿಯೂರಪ್ಪ ಹೇಳಿದರು ಸಚಿವ ಸಂಮಟ ವಿಸ್ತರಣೆಗೆ ತಾವು ನೀಡಿರುವ ಸಲಹೆಗಳಿಗೆ ವರಿಷ್ಠರು ಬಹುತೇಕ ಒಪ್ಪಿಗೆ ಸೂಚಿಸಿದ್ದು ಮತ್ತೆ ಹೊಸದಾಗಿ ಉಪ ಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಇಂದು ಮಂಡನೆಯಾಗಲಿರುವ ಕೇಂದ್ರ ಮುಂಗಡ ಪತ್ರದಲ್ಲಿ ರಾಜ್ಯಕ್ಷೆ ಆದ್ಯತೆ ನೀಡುವಂತೆ ಕೇಂದ್ರ ಪಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಲ್ಲಿ ಮನವಿ ಮಾಡಿದ್ದು ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಯಡಿಯೂರಪ್ಪ ಮಾಹಿತಿ ನೀಡಿದರು

ದೇಶದ ಆರ್ಥಿಕತೆ ಕುಸಿತಕ್ಕೆ ಪ್ರಸಕ್ತ ಜಾಗತಿಕ ಆರ್ಥಿಕತೆಯ ಮಂದಗತಿ ಪ್ರಮುಖ ಕಾರಣವಾಗಿದೆ ಎಂದು ಕೇಂದ್ರ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಕೆ ಸುಬ್ರಮಣಿಯನ್ ಹೇಳಿದ್ದಾರೆ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿರ್ಮಲಾ ಸೀತಾರಾಮನ್ ಈ ಬಾರಿಯ ಅರ್ಧಿಕ ಸಮೀಕ್ಷೆಯ ಘೋಷವಾಕ್ಕ ಸಂಪತ್ತಿನ ಸೃಷ್ಟಿ ಎಂಬುದಾಗಿದೆ ಇಂದಿನಿಂದ ಆರಂಭವಾಗಲಿರುವ ಹೊಸ ಹಣಕಾಸು ವರ್ಷದಲ್ಲಿ ಜಿ ಡಿ ಪಿ

ಪಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಎರಡನೇ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ

ಈ ಎಲ್ಲಾ ಕಾರ್ಯಕ್ರಮಗಳನ್ನು ರಾಜ್ಬದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಸಹಪ್ರಸಾರ ಮಾಡಲಿವೆ

ಡಿ ಪಿ

ಬಳಿಕ ಪೌರತ್ವ ತಿದ್ದುಪಡಿ ಮತ್ತು ರಾಷ್ಷೀಯ ಪೌರತ್ವ ನೋಂದಣೆ ವಿಷಯಗಳನ್ನು ಮುನ್ನೆಲೆಗೆ ತಂದು ಅಭಿವೃದ್ದಿಯನ್ನು ಕಡೆಗಣಿಸಲಾಯಿತು ಎಂದು ಆರೋಪಿಸಿದರು ಈ ಮಧ್ಯೆ ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ ಅವರು ರಾಜ್ಯದ ಅರ್ಥಿಕ ಪರಿಸ್ಪಿತಿ ಚೆಂತಾಜನಕವಾಗಿದ್ದು ರಾಜ್ಯ ಸರ್ಕಾರ ಶ್ವೇತ ಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದರು ಜಗತ್ತಿನಾದ್ಯಂತ ಆಶಂಕ ಮೂಡಿಸಿರುವ ಕೊರೋನಾ ವೈರಾಣು ಕಾಯಿಲೆಗೆ ಸಂಬಂಧಿಸಿದಂತೆ ರಾಜ್ಯದ ವಿಮಾನ ನಿಲ್ದಾಣಗಳಲ್ಲಿ ಹಾಗೂ ಮಂಗಳೂರು ಕಾರವಾರ ಬಂದರುಗಳಲ್ಲಿ ಚೀನಾ ದೇಶದಿಂದ ಬರುವ ಪ್ರಯಾಣಿಕರ ತಪಾಸಣೆಯನ್ನು ಮತ್ತಮ್ನ ಉತ್ತಮಗೊಳಿಸಲಾಗಿದೆ

ಈ ಮಧ್ಯೆ ಸರ್ಕಾರಿ ಅಥವಾ ಖಾಸಗಿ ಆಸ್ವತ್ರೆಗಳಲ್ಲಿ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಸಂಶಯಾಸ್ವದ ಪ್ರಕರಣ ದಾಖಲಾದರೆ ತಕ್ಷಣ ವರದಿ ಮಾಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯ್ತಿ ಸಿ ಇ

ಸೆಲ್ವಮಣಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಖ್ಯಾತ ಕಾದಂಬರಿಕಾರ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಎಸ್

ರಾ

ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ಸಂತೆಶಿವರ ಲಿಂಗಣ್ಣಯ್ಕ ಭೈರಪ್ಪ ಅವರು ತಮ್ಮ ಸಂತಸ ವ್ಯಕ್ತಪಡಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡ ಕಾರಣವನ್ನು ತಿಳಿಸಿದ್ದು ಹೀಗೆ

ಸಾಹಿತ್ಯ ಸಮ್ಮೇಳನದ ಸಾರಿಗೆ ಮತ್ತು ವಸತಿ ಸಮಿತಿ ಅಧ್ಯಕ್ಷ ಹಾಗೂ ಜಿತ್ತಾಪುರ ಶಾಸಕ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಾಹಿತ್ಯಾಸಕ್ತರು ಸಮ್ಮೇಳನದಲ್ಲಿ ಭಾಗವಹಿಸಲು ದಾಖಲೆ ಪ್ರಮಾಣದಲ್ಲಿ ನೋಂದಣಿ ಮಾಡಿಸಿದ್ದಾರೆ ಅವರೆಲ್ಲರಿಗೂ ಅಗತ್ಯ ವಸತಿ ಪಾಗೂ ಸಾರಿಗೆ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಈ ಮಧ್ಯೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ನಾಗರಿಕರನ್ನು ಆಹ್ವಾನಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಗ್ರಾಮ ಸಂಪರ್ಕ ಕಾರ್ಯಕ್ರಮದಡಿ ವಿಶೇಷ ನಾಟಕ ಅಭಿಯಾನವನ್ನು ಆಯೋಜಿಸಿದೆ

ರಾಜ್ಯದ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಖಾತೆ ಸಚಿವ ಸಿ

ಚುಟುಕು ಸುದ್ದಿ ಹುಬ್ಲಳ್ಳಿ ಧಾರವಾಡ ಬಿ ಆರ್ ಟಿ ಎಸ್

ವೇತನ ಪರಿಷ್ಠರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬ್ಬಾಂಕ್ ನೌಕರರು ನಡೆಸಿದ ಮುಷ್ಕರದ ಪರಿಣಾಮ ರಾಜ್ವಾದ್ಯಂತ ನಿನ್ನೆ ಬ್ಯಾಂಕ್ ವಹಿವಾಟು ಸ್ವಗಿತಗೊಂಡು ಗ್ರಾಹಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು

ಪ್ರಸಕ್ತ ಪಣಕಾಸು ವರ್ಷದಲ್ಲಿ ಜಿ ಡಿ ಪಿ

ಕೊರೋನಾ ವೈರಾಣು ರಾಜ್ಯದ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೋಂಕಿನ ಸಂಭಾವ್ಯ ಪ್ರಕರಣಗಳ ಚಿಕಿಲ್ಲೆಗೆ ತುರ್ತು ಚಿಕಿತ್ಸಾ ಘಟಕ ಸಜ್ಜು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು